ರಾಷ್ಕಗಳ ಉದ್ಯಮಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಸೇರಿಸಿಕೊಳ್ಳಬೇಕೆಂಬ ಪಟ್ಟಿ ಆಖ್ವೆರುಗೊಳಿಸಿದ ಬಿಜೆಪಿ ಮತ್ತು ಜೆಜೆಪಿ ಮ್ನೆತ್ರಿ ಸರ್ಕಾರ

ಕೇಂದ್ರದ ಮಾಜಿ ಹಣಕಾಸು ಸಚಿವ ಹಾಗೂ ಕಾಂಗ್ರೆಸ್ ನಾಯಕ ಪಿ

ಪಂದ್ಯ ಇಂದೋರ್ನ ಹೋಲ್ಸರ್ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ಆರಂಭ

ಭಾರತ ವಿಶ್ವದ ಅತ್ಯಂತ ಮುಕ್ತ ಹಾಗೂ ಬಂಡವಾಳ ಹೂಡಿಕೆದಾರ ಸ್ನೇಹಿ ಆರ್ಥಿಕತೆ ಹೊಂದಿರುವ ರಾಷ್ಟ್ರವಾಗಿದೆ ಎಂದು ಅವರು ಹೇಳಿದ್ದಾರೆ ಬ್ರೆಜಿಲ್ನ ರಾಜಧಾನಿ ಬ್ರೆಸಿಲಿಯಾದಲ್ಲಿ ಬ್ರಿಕ್ಸ್ ವಾಣಿಜ್ಯ ವೇದಿಕೆ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾದಿದ ಪ್ರಧಾನಿ ಭಾರತ ರಾಜಕೀಯ ಸ್ದಿರತೆ ನಿರೀಕ್ಷಿತ ನೀತಿ ಮತ್ತು ಉದ್ಯಮ ಸ್ತೇಹಿ ಸುಧಾರಣೆಗಳಿಂದಾಗಿ ವಿಶ್ವದ ಅತ್ಯಂತ ಮುಕ್ತ ಹಾಗೂ ಹೂಡಿಕೆದಾರ ಸ್ತೇಹಿ ರಾಷ್ಟವಾಗಿದ್ದು ಇಲ್ಲಿ ಅಗಾಧ ಅವಕಾಶಗಳು ಲಭ್ಯವಿದೆ ಎಂದು ಹೇಳಿದರು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ರಾಷ್ವಗಳು ಒಳಗೊಂಡಿರುವ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಜಾಗತಿಕ ಆರ್ಥಿಕ ಹಿಂಜರಿತದ ನಡುವೆಯೂ ಆರ್ಥಿಕ ಅಭಿವೃದ್ದಿ ಸಾಗಿದೆ ಎಂದರು

ಜಾಗತಿಕ ಆರ್ಥಿಕ ಹಿಂಜರಿಕೆಯ ನಡುವೆಯೂ ಬ್ರಿಕ್ಸ್ ರಾಷ್ಟಗಳು ಉತ್ತಮ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು ಬಡತನ ನಿರ್ಮೂಲನೆಗೆ ಶ್ರಮಿಸುತ್ತಿರುವ ಜೊತೆಗೆ ತಂತ್ರಜ್ಞಾನ ಹಾಗೂ ಆವಿಷ್ಕಾ ರಗಳಲ್ಲೂ ಹೊಸ ಹೊಸ ಸಾಧನೆ ಮಾಡುತ್ತಿವೆ ಎಂದು ಹೇಳಿದ್ದಾರೆ

ಬಿಜೆಪಿ ಮತ್ತು ಜೆಜೆಪಿ ಮೈತ್ರಿ ಸರ್ಕಾರ ಯಾರ್ಯಾರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕೆಂಬ ಪಟ್ಟಿಯನ್ನು ಆಖ್ಟೆರುಗೊಳಿಸಿವೆ

ವಿಡಿಯೋ ಕಾನ್ವೆರೆನ್ಬ್ ಮೂಲಕ ಚಿದಂಬರಂ ಅವರನ್ನು ನಿನ್ನೆ ನ್ಯಾಯಾಲಯದೆದುರು ಹಾಜರುಪಡಿಸಿದ ನಂತರ ವಿಶೇಷ ನ್ಯಾಯಾಧೀಶ ಅಜಯ್ ಕುಮಾರ್ ಕುಹಾರ್ ಈ ಆದೇಶ ನೀಡಿದರು ದೆಹಲಿಯಲ್ಲಿ ಜಿಲ್ಲಾ ನ್ಯಾಯಾಲಯದ ನ್ಯಾಯವಾದಿಗಳ ಮುಷ್ಕರ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಿದಂಬರಂ ಅವರನ್ನು ನ್ಯಾಯಾಲಯದೆದುರು ನೇರವಾಗಿ ಹಾಜರುಪಡಿಸಲು ಸಾಧ್ಯವಾಗಲಿಲ್ಲ ಜಾರಿ ನಿರ್ದೇಶನಾಲಯ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಅರ್ಜಿ ಸಲ್ಲಿಸಿತ್ತು ಮತ್ತು ನ್ಯಾಯಾಲಯ ನ್ನಾಯಾಂಗ ಬಂಧನ ವಿಸ್ತರಣೆಯನ್ನು ಮಂಜೂರು ಮಾಡಿದೆ

ಉತ್ತರ ಭಾರತದ ಹಲವೆಡೆ ಹಾಗೂ ದೆಹಲಿಯ ಎನ್ ಸಿ ಆರ್ ವಲಯದಲ್ಲಿ ವಾಯು ಮಾಲಿನ್ಯ ತಡೆಗೆ ಖಾಯಂ ಪರಿಹಾರದ ರೂಪದಲ್ಲಿ ಹೈಡ್ರೊಜೆನ್ ಅಧಾರಿತ ಜಪಾನ್ ತಂತ್ರಜ್ಞಾನದ ಅಳವಡಿಕೆ ಕುರಿತಾದ ಸಾಧ್ಯತೆಗಳ ಕುರಿತು ಕೇಂದ್ರ ಸರ್ಕಾರ ಗಮನಹರಿಸಬೇಕೆಂದು ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನ ನೀಡಿದೆ

ಭಾರತದ ಸರ್ವೋನ್ವತ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಕಚೇರಿ ಮಾಹಿತಿ ಹಕ್ಕು ಕಾಯಿದೆಯಡಿ ಸಾರ್ವಜನಿಕ ಪ್ರಾಧಿಕಾರವಾಗಿದೆ ಎಂದು ಸುಪ್ರೀಂಕೋರ್ಟ್ ನಿನ್ನೆ ಮಹತ್ವದ ತೀರ್ಪು ನೀಡಿದೆ ಆದರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಹಿತಿಯನ್ನು ಬಹಿರಂಗಪಡಿಸುವಾಗ ಸ್ನತಂತ್ರ ನ್ಯಾಯಾಂಗವನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಎಂದು ನ್ಯಾಯಾಲಯ ಆದೇಶಿಸಿದೆ

ಸಿಜೆಐ ಪರವಾಗಿ ತೀರ್ಪು ಬರೆದಿರುವ ನ್ಯಾಯಮೂರ್ತಿ ದೀಪಕ್ ಗುಪ್ತಾ ನ್ಯಾ ಸಂಜೀವ್ ಖನ್ನಾ ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ಸ್ವತಂತ್ರ ನ್ಯಾಯಾಂಗದ ಬಗ್ಗೆ ಹಲವು ಮಹತ್ವದ ಅಂಶಗಳು ಹಾಗೂ ತೀರ್ಪುಗಳನ್ನು ಉಲ್ಲೇಖಿಸಿದ್ದಾರೆ ಸಮತೋಲನ ಕಾಯ್ದುಕೊಳ್ಳುವಾಗ ಸ್ವತಂತ್ರ ನ್ಯಾಯಾಂಗದ ಪ್ರಶ್ನೆಯನ್ನು ಲೆಕ್ಕಕ್ಕೆ ಪರಿಗಣಿಸಬೇಕಾಗುತ್ತದೆ ಎಂದು ನ್ಯಾಯಾಲಯ ಹೇಳಿದೆ ಈ ತೀರ್ಪಿಗೆ ಸಹಮತ ವ್ಯಕ್ತಪಡಿಸಿರುವ ನ್ಯಾಯಮೂರ್ತಿಗಳಾದ ಎನ್

ರಮಣ ಮತ್ತು ಡಿ

ಚಂದ್ರಚೂಡ್ ಪ್ರತ್ಯೇಕ ಆದೇಶದ ಮೂಲಕ ಸ್ವತಂತ್ರ ನ್ಯಾಯಾಂಗ ವ್ಯವಸ್ದೆ ಕೆಲವೊಂದು ಮುಕ್ತ ಹಾಗೂ ಪಾರದರ್ಶಕತೆಯನ್ನು ಬಯಸುತ್ತದೆ ಆದರೆ ಕೆಲವೊಂದು ವಿಷಯಗಳಲ್ಲಿ ಮಾಹಿತಿ ಬಹಿರಂಗಪಡಿಸುವ ಅಗತ್ಯವಿರುವುದಿಲ್ಲ ಎಂದು ಹೇಳಿದ್ದಾರೆ

ಇಂದಿನ ವಿಚಾರಣೆಗಳು ಖಾಸಗಿಯಾಗಿದ್ದವು ಉಕ್ರೇನ್ನಲ್ಲಿನ ಅಮೆರಿಕಾದ ಹಂಗಾಮಿ ರಾಯಭಾರಿ ವಿಲಿಯಮ್ ಟೇಲರ್ ನಿನ್ನೆ ವಾಗ್ದಂಡನೆ ತನಿಖೆ ಕುರಿತ ಮೊದಲ ಸಾರ್ವಜನಿಕ ವಿಚಾರಣೆಯಲ್ಲಿ ಸದನ ಗುಪ್ತಚರ ಸಮಿತಿಯ ಮಾಹಿತಿಯನ್ನು ಹೊರಹಾಕಿದ್ದಾರೆ ಟ್ರಂಪ್ ಅವರು ಮತ್ತೊಬ್ಬ ರಾಯಭಾರಿಯ ಭೇಟಿ ವೇಳೆ ರಾಯಭಾರಿ ಗೋರ್ಡನ್ ಸೊನ್ಲ್ಯಾಂಡ್ ಅವರ ಮಾತುಕತೆಯನ್ನು ಕದ್ದಾಲಿಸಿದ್ದಾರೆ ಎಂದು ತನಗೆ ತನ್ನ ಸಿಬ್ಬಂದಿ ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ

ಸುವರ್ಣ ಮಹೋತ್ವವ ಅಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಹೊಸ ವಿಭಾಗಗಳನ್ನು ಪರಿಚಯಿಸಲಾಗಿದೆ ಆಸ್ಕರ್ಗೆ ಆಯ್ಕೆ ಯಾಗಿರುವ ಚಲನಚಿತ್ರಗಳ ಪ್ರದರ್ಶನ ನಡೆಯಲಿದೆ

ಬೆಳ್ಳಿತೆರೆ ಮೇಲೆ ತಮ್ಮ ನೆಚ್ಚಿನ ಚಲನಚಿತ್ರಗಳನ್ನು ವೀಕ್ಷಿಸಲು ಸಿನಿ ಪ್ರಿಯರು ಕಾತುರದಿಂದ ಕಾಯುತ್ತಿದ್ದಾರೆ

ಅದಕ್ಕೆ ಸೇನೆ ಪ್ರತಿ ದಾಳಿ ನಡೆಸಿತು

ಮಧುಮೇಹವನ್ನು ನಿಯಂತ್ರಿಸಲು ತೆಗೆದುಕೊಳ್ಳುವ ಇನ್ನುಲಿನ್ಗಳ ದರವನ್ನು ಗಣನೀಯವಾಗಿ ಕಡಿತಗೊಳಿಸುವ ಪ್ರಕ್ರಿಯೆಯನ್ನು ಆರಂಭಿಸಿರುವುದಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲು ಎಚ್ಒ ಹೇಳಿದೆ ಅದು ಇತ್ತಿಚೆಗೆ ಇನ್ಸುಲಿನ್ ಗುಣಮಟ್ವ ಸುರಕ್ಷತೆ ಮತ್ತು ಪರಿಣಾಮ ಹಾಗೂ ಅವುಗಳ ದರದ ಬಗ್ಗೆ ಮೌಲ್ಯಮಾಪನ ನಡೆಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದೆ